ಕೇಂದ್ರದ ಪರಿಹಾರಧನ ಪ್ರವಾಪ ಸಂತ್ರಸ್ತರ ಬೆಳೆ ನಷ್ಟ ಮನೆ ನಿರ್ಮಾಣ ಕಾರ್ಯಕ್ಷೆ ಬಳಕೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಆಯುಧ ಪೂಜಿ ಅಂಗವಾಗಿ ಮೈಸೂರು ಅರಮನೆಯಲ್ಲಿ ಸಂಭ್ರಮ ಕಳೆಗಟ್ಟಿದ್ದು ಯುದ್ದ ಸಲಕರಣೆಗಳು ಪಟ್ಟದ ಆನೆ ಮತ್ತು ಕುದುರೆಗಳಗೆ ರಾಜವಂಶಸ್ವ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪೂಜೆ ಸಲ್ಲಿಸಿದರು ಅರಮನೆ ಬಾಸಗಿ ಆಯುಧಗಳಗೆ ಕೋಡಿ ಸೋಮೇಶ್ವರ ದೇಗುಲದಲ್ಲಿ ಪೂಜೆ ನಡೆಸಲಾಯಿತು ಪಾರಂಪರಿಕ ಆಯುಧಗಳನ್ನು ದೇವಾಲಯಲ್ಲಿರಿಸಿ ಅಲಂಕರಿಸಿ ರಾಜಪುರೋಹಿತರು ಪೂಜೆ ನೆರೆವೇರಿಸಿದರು ನಂತರ ದೇಗುಲದಿಂದ ಅರಮನೆಯ ಕಲ್ಲಾಣ ಮಂಟಪಕ್ಕೆ ಆಯುಧಗಳನ್ನು ರವಾನೆ ಮಾಡಲಾಯಿತು ಗಿರಿಜಾ ಕಲ್ಲಾಣ ಮಂಟಪದಲ್ಲಿ ಆಯುಧಗಳಾದ ಕತ್ತಿ ಗುರಾಣಿ ಈಟಿ ಭರ್ಜ ಸೇರಿದಂತೆ ಯುದ್ದ ಸಲಕರಣೆಗಳಿಗೆ ರಾಜವಂಶಸ್ವ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪೂಜೆ ಸಲ್ಲಿಸಿದರು ಅಂಬಾಎಲಾಸ ತೊಟ್ಟಿಯಲ್ಲಿ ಪಟ್ಟದ ಆನೆ ಪಸು ಒಂಟೆ ಕುದುರೆಗಳಗೆ ಪೂಜೆ ಸಲ್ಲಿಸಲಾಯಿತು ತ್ರೀಕಂಠದತ್ತ ಒಡೆಯರ್ ಬಳಸುತ್ತಿದ್ದ ಕಾರುಗಳು ಹಾಗೂ ಅರಮನೆಯ ಫಿರಂಗಿಗೂ ಪೂಜಿ ಸಲ್ಲಿಸಲಾಯಿತು ಯಧುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಂಡಿಕಾ ಹೋಮ ಪೂರ್ಣಾಹುತಿಯಲ್ಲಿ ಪಾಲ್ಗೊಂಡರು ಪೂರ್ಣಾಹುತಿ ನಂತರ ಆಯುಧಗಳಿಗೆ ಪೂಜೆ ನೆರವೇರಿಸಲಾಯಿತು ಸಂಪ್ರದಾಯದಂತೆ ಅರಮನೆಯಲ್ಲಿ ಪೂಜಾಕ್ಟೆಂಕರ್ಯ ನೆರವೇರುತ್ತಿದೆ

ರಾಜ್ಯಾದ್ಯಂತ ಇಂದು ಆಯುಧ ಪೂಜೆ ಹಾಗೂ ಮಹಾನವಮಿ ಹಬ್ಬವನ್ನು ಸಂಭ್ರಮ ಮತ್ತು ಶ್ರದ್ದಾಭಕ್ತಿಯಿಂದ ಆಚರಿಸಲಾಯಿತು ಪಬ್ಬದ ಅಂಗವಾಗಿ ನಾಡಿನ ಜನತೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಶುಭಕೋರಿದ್ದಾರೆ ಮುಖ್ಯಮಂತ್ರಿಯವರು ಇಂದು ಬೆಂಗಳೂರಿನ ತಮ್ಮ ನಿವಾಸ ಧವಳಗಿರಿಯಲ್ಲಿ ಆಯುಧ ಪೂಜೆ ಅಂಗವಾಗಿ ವಾಹನಗಳಿಗೆ ಪೂಜಾ ಕಾರ್ಯವನ್ನು ನೆರವೇರಿಸಿದರು ರಾಜ್ಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿಯೂ ಇಂದು ಆಯುಧ ಪೂಜೆ ನೆರವೇರಿಸಲಾಯಿತು ಪಕ್ಷದ ಪಲವು ಮುಖಂಡರು ಪಾಲ್ಗೊಂಡಿದ್ದರು ವಿಜಯದಶಮಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬನ್ನೇರುಫಟ್ಟ ಜೈವಿಕ ಉದ್ಘಾನ ನಾಳೆ ಪ್ರವಾಸಿಗರಿಗೆ ತೆರೆದಿರುತ್ತದೆ ಸಾಮಾನ್ಗವಾಗಿ ಪ್ರತಿ ಮಂಗಳವಾರ ಉದ್ಯಾನವನಕ್ಕೆ ರಜೆಯಿದ್ದು ಪ್ರವಾಸಿಗರ ವೀಕ್ಷಣೆಗೆ ಅನುಕೂಲ ಕಲ್ಪಿಸಲು ನಾಳೆ ಉದ್ಯಾನದ ಸಫಾರಿ ಮತ್ತು ಮೃಗಾಲಯ ಕಾರ್ಯನಿರ್ವಹಿಸಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮಹಾನವಮಿ ದಿನವಾದ ಇಂದು ರಾಜ್ಯದ ಕರಾವಳಿಯ ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಯುಧ ಪೂಜೆ ಶ್ರದ್ದಾ ಭಕ್ತಿಯಿಂದ ಜರುಗುತ್ತಿದೆ ದಕ್ಷಿಣ ಕನ್ನಡ ಜಲ್ಲೆಯಲ್ಲಿ ಹುಲಿ ಸಿಂಹ ಕರಡಿ ವೇಷಧಾರಿಗಳಂದ ನಡೆಯುತ್ತಿರುವ ಕುಣಿತಗಳು ಮಹಾನವಮಿಯ ರಂಗನ್ನು ಹೆಚ್ಚಿಸಿದೆ ಮಂಗಳೂರು ನಗರದ ಎಲ್ಲೆಡೆ ಆಯುಧ ಪೂಜೆ ಸಂಭ್ರಮ ಕಂಡು ಬಂದಿದ್ದು ವಾಪನ ಯಂತ್ರೋಪಕರಣ ಮತ್ತು ಆಯುಧಗಳಗೆ ಪೂಜೆ ಸಲ್ಲಿಸಲಾಗುತ್ತಿದೆ ಮಂಗಳೂರು ಪೊಲೀಸ್ ಆಯುಕರ ಕಚೇರಿಯಲ್ಲಿ ಪೊಲೀಸ್ ವಾಹನ ಆಯುಧ ಹಾಗೂ ಶಸ್ತಾಸಗಳನ್ನು ಅಲಂಕರಿಸಿ ಪೂಜೆ ಸಲ್ಲಿಸಲಾಗಿದೆ ಶ್ಶೆಕ್ಷಣಿಕ ನಗರಿ ದಾವಣಗೆರೆಯಲ್ಲಿ ಆಯುಧ ಪೂಜೆ ಸಂಭ್ರಮ ಇಮ್ನಡಿಯಾಗಿದೆ ನಗರದಲ್ಲಿ ಇಂದು ಬೆಳಗ್ಗೆಯಿಂದಲೂ ಜನರು ವಾಹನಗಳನ್ನು ಶುಚಿ ಗೊಳಿಸಿ ಪೂಜೆ ಸಲ್ಲಿಸುತ್ತಿದ್ದ ದೃಶ್ಯ ಕಂಡುಬಂತು ನಗರದ ಶಕ್ತಿ ದೇವಾಲಯಗಳಲ್ಲಿ ದೇವಿ ಮೂರ್ತಿಗಳಿಗೆ ವಿವಿಧ ಅಲಂಕಾರ ಮಾಡಲಾಗಿದೆ ನಗರ ದೇವತೆ ದುರ್ಗಾಂಬಿಕಾ ದೇವಿಗೆ ಮೂಜೆ ಸಲ್ಲಿಸಲು ಜನರು ಸಾಲುಗಟ್ಟಿ ನಿಂತಿದ್ದ ದೃಶ್ವ ಸಾಮಾನ್ಯವಾಗಿ ಕಂಡುಬಂತು ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ರೈತರು ಜಾನುವಾರುಗಳ ಮೈತೊಳೆದು ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಆಯುಧಪೂಜೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಸಾರ್ವಜನಿಕರು ಮನೆಯಲ್ಲಿನ ಯಂತಗಳು ವಿವಿಧ ವಾಣಿಜ್ಯ ಸಾಮಗಿಗಳು ಹಾಗೂ ವಾಹನಗಳಿಗೆ ಪೂಜೆ ಸಲ್ಲಿಸುತ್ತಿದ್ದ ದ್ವತ್ತ ಸಾಮಾನ್ವವಾಗಿತ್ತು ನೇಕಾರಿಕೆಯೇ ಪ್ರಧಾನವಾಗಿರುವ ದೊಡ್ಡಬಳ್ಳಾಪುರದಲ್ಲಿ ಮಗ್ಗಗಳಿಗೆ ಹಾಗೂ ಮಗ್ಗದ ಯಂತ್ರಗಳಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಲಾಯಿತು ನಾಳೆ ವಿಜಯ ದಶಮಿ ಆಚರಣೆಗಾಗಿ ಸಕಲ ಸಿದ್ದತೆಗಳು ನಡೆದಿದ್ದು ಪೂ ಮತ್ತು ಆಗತ್ಯ ವಸ್ತುಗಳ ಬೆಲೆ ಏರಿಕೆ ನಡುವೆಯೂ ನವರಾತ್ರಿ ಸಂಟ್ರಮ ಎಲ್ಲೆಡೆ ಕಂಡುಬರುತ್ತಿದೆ

ಕಾರ್ಯಕ್ರಮಕ್ಕೆ ಕೇಂದ್ರ ಮಾನವ ಸಂಪನ್ನೂಲ ಅಭಿವ್ಯದ್ಲಿ ಬಾತೆ ಸಚಿವರು ಚಾಲನೆ ನೀಡಲಿದ್ದಾರೆ ಇದು ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆಯ ಉಪಕ್ರಮವಾಗಿದೆ ಆದ್ದರಿಂದ ಪ್ಸೆಲಟ್ ಯೋಜನೆಯನ್ನು ಇತ್ತೀಚಿನ ಚಂದ್ರಯಾನ್ ಮಿಷನ್ ಸೇರಿದಂತೆ ದೇಶದ ಸ್ಪೂರ್ತಿದಾಯಕ ಬಾಹ್ಲಾಕಾಶ ಕಾರ್ಯಕ್ರಮವನ್ನು ಆರಂಭಿಸಿದ್ದ ಇಸ್ತೋ ಪ್ರಧಾನ ಕಚೇರಿಯಂದ ಪಾರಂಭಿಸಲಾಗುತ್ತದೆ ಎಂದು ಅಧಿಕಾರಿ ಹೇಳಿದರು ಮಾನವ ಸಂಪನ್ನೂಲ ಸಚಿವಾಲಯದ ಉನ್ನತ ಅಧಿಕಾರಿಗಳು ಮತ್ತು ಪ್ರಧಾನ ಮಂತ್ರಿಯ ವೈಜ್ವಾನಿಕ ಸಲಹೆಗಾರ ಪ್ರೊ

ಇದನ್ನು ಬೆಳೆ ನಷ್ಷ ಮನೆ ನಿರ್ಮಾಣ ಕಾರ್ಯಕ್ಕೆ ಬಳಸಿಕೊಳ್ಳಲಾಗುವುದು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಇನ್ನೂ ಹೆಚ್ಚಿನ ಪರಿಹಾರ ಬಿಡುಗಡೆ ಮಾಡಲಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ನಾಳೆ ನಡೆಯುವ ಮೈಸೂರು ದಸರಾ ಮಹೋತ್ತವದ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿ ಮೆರವಣಿಗೆಗೆ ಚಾಲನೆ ನೀಡುವ ಸಲುವಾಗಿ ಇಂದು ಸಂಜೆ ಮೈಸೂರಿಗೆ ಆಗಮಿಸಿದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಅತಿವೃಷ್ಷಿಯಿಂದ ಅಪಾರ ನಷ್ಷ ಉಂಟಾಗಿದೆ ಹೀಗಾಗಿ ಈಗ ನೆರೆ ಪರಿಹಾರ ಹಣ ಹೆಚ್ಚು ಮಾಡುವ ಶಕ್ತಿ ರಾಜ್ಯ ಸರ್ಕಾರಕ್ಷೆ ಇಲ್ಲ ಮುಂದಿನ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಮೀಸಲಿಡಲು ಪ್ರಯತ್ನಿಸಲಾಗುವುದು ಎಂದರು

ವಿರೋಧ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಸಲಹೆಯಂತೆ ಅಧಿವೇಶನವನ್ನು ಒಂದು ವಾರ ಕಾಲ ವಿಸ್ತರಿಸುವ ಸಾಧ್ಯತೆ ಇದೆ

ಅಧಿವೇಶನದ ಮೊದಲ ದಿನ ವಿಧಾನಸಭೆ ಕಲಾಪ ಸಲಹಾ ಸಮಿತಿ ಸಭೆ ನಡೆಯಲಿದ್ದು ಅಲ್ಲಿ ಈ ಬಗ್ಗೆ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ

ಟಿ ರವಿ ಹೇಳಿದ್ದಾರೆ ರಾಮನಗರದಲ್ಲಿಂದು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಅಯೋಜಿಬರುವ ಆಹಾರ ಮೇಳಕ್ಕೆ ಭೇಟ ನೀಡಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಯಾವುದೇ ಪ್ರಸ್ತಾಪವಿಲ್ಲ ಎಂದರು

ಕರಾವಳಿಯಲ್ಲಿ ದುರ್ಬಲಗೊಂಡಿದೆ ಕರಾವಳಿಯ ಸುತ್ತಮುತ್ತ ಮಳೆಯಾಗಿದೆ

ಮುಕ್ತಾಯ